ಅಸ್ನಾಂನಲ್ಲಿ ಎರಡನೇ ಹಾಗೂ ಅಂತಿಮ ಹಂತದ ಪಂಚಾಯತ್ ಚುನಾವಣೆ ಮತದಾನ ಪ್ರಗತಿಯಲ್ಲಿ

ರಾಮನಾಥ್ ಕೋವಿಂದ್ ಉತ್ತರಪ್ರದೇಶದ ಗೋರಬ್ಪುರ್ಗೆ ಇಂದಿನಿಂದ ಎರಡು ದಿನಗಳ ಭೇಟಿ

ಜಮ್ಮ ಕಾಶ್ಮೀರದಲ್ಲಿ ಇಬ್ಬರು ಗುರುತ ಸಿಗದ ಭಯೋತ್ಪಾದಕರ ಹತ್ತೆ ಶೋಧ ಕಾರ್ಯ ಮುಂದುವರಿಕೆ

ಸಂಜೆ ಮೂರರವರೆಗೆ ನಡೆಯಲಿದೆ ಆಡಳಿತಾರೂಢ ಬಿಜೆಪಿ ಕಾಂಗ್ರೆಸ್ ಅಸ್ಲಾಂ ಗಣ ಪರಿಷತ್ ಎಐಯುಡಿಎಫ್ ಬೋಡೊಲ್ಲಾಂಡ್ ಪೀಪಲ್ಸ್ ಫ್ರಂಟ್ ಎಡಪಕ್ಷಗಳು ಚುನಾವಣಾ ಕಣದಲ್ಲಿರುವ ಪ್ರಮುಖ ಪಕ್ಷಗಳಾಗಿವೆ

ಭೋಪಾಲ್ನಲ್ಲಿ ನಿನ್ನೆ ನಡೆದ ಪಕ್ಷದ ಸಭೆಯ ಬಳಿಕ ರಾಜ್ಯ ಬಿಜೆಪಿ ಫಟಕದ ಉಪಾಧ್ವಕ್ಷ ಸುದರ್ತನ್ ಗುಪ್ತಾ ಸುದ್ದಿಗಾರರ ಜತೆಗಿನ ಸಂವಾದದಲ್ಲಿ ಈ ವಿಷಯ ತಿಳಿಸಿದರು

ಅಂದು ಮಧ್ಯಪ್ರದೇಶ ಅಲ್ಲದೆ ಇನ್ನಿತರ ರಾಜ್ಲಗಳಾದ ರಾಜಸ್ಥಾನ ಛತ್ತೀಸಗಢ ತೆಲಂಗಾಣ ಮತ್ತು ಮಿಜೋರಾಂ ವಿಧಾನಸಭೆಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಸಹ ಜರುಗಲಿದೆ

ರಾಷ್ಟಪತಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಅವರು ಈ ಪಟ್ಟಣಕ್ಕೆ ಭೇಟ ನೀಡುತ್ತಿದ್ದಾರೆ ನಾಳೆ ಗೋರಖಪುರದಲ್ಲಿ ನಡೆಯಲಿರುವ ಮಹಾರಾಣಾ ಪ್ರತಾಪ್ ಶಿಕ್ಷಣ ಸಮಿತಿಯ ಕಾರ್ಯಕ್ರಮದಲ್ಲಿ ರಾಪ್ಲಪತಿ ಭಾಗವಹಿಸಲಿದ್ದಾರೆ ಗೋರಖನಾಥ ಮಠ ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಿದೆ ರಾಜಕೀಯ ಪಕ್ಷಗಳು ಶಾಸನ ಸಭೆಯೊಳಗೆ ಮತ್ತು ಅದರ ಹೊರಗೆ ತಮ್ಮ ಸದಸ್ಥರ ನೀತಿ ಸಂಹಿತೆ ಮೇಲೆ ಒಂದು ಒಮ್ದತವನ್ನು ರೂಪಿಸಬೇಕು ಎಂದು ಉಪ ರಾಷ್ಲಪತಿ ಎಂ ವೆಂಕಯ್ಲನಾಯ್ಡು ಹೇಳಿದ್ದಾರೆ ಒಂದು ವೇಳೆ ಇದು ಇಲ್ಲವಾದರೆ ರಾಜಕೀಯ ಪ್ರಕ್ರಿಯೆ ಹಾಗೂ ಸಂಸ್ಥೆಗಳ ಮೇಲೆ ಜನರು ಶೀಘ್ರವೇ ನಂಬಿಕೆ ಕಳೆದುಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಸಂಜೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರ ಆಯ್ದ ಭಾಷಣಗಳನ್ನೊಳಗೊಂಡ ಎರಡು ಕೃತಿಗಳನ್ನು ಬಿಡುಗಡೆ ಮಾಡಿದ ನಂತರ ಉಪರಾಷ್ಷಪತಿಗಳು ಈ ವಿಷಯ ತಿಳಿಸಿದರು ರಾಷ್ಟಪತಿ ಅವರ ಆಂಗ್ಲ ಭಾಷೆಯ ದಿ ರಿಪಬ್ಲಿಕನ್ ಎಥಿಕ್ ಮತ್ತು ಹಿಂದಿ ಭಾಷೆಯ ಲೋಕತಂತ್ರ್ ಕೆ ಸ್ವರ್ ಹೆಸರಿನ ಕೃತಿಗಳನ್ನು ವೆಂಕಯ್ಜನಾಯ್ಡು ಅವರು ನಿನ್ನೆ ಬಿಡುಗಡೆ ಮಾಡಿದರು ರಾಮನಾಥ್ ಕೋವಿಂದ್ ಅವರು ತಮ್ಮ ಕೃತಿಯಲ್ಲಿ ಭಾರತದ ಸಮಕಾಲೀನ ಸವಾಲುಗಳು ಮತ್ತು ಸಾಮಾನ್ಯ ಮನುಷ್ಟರ ಸಮಸ್ಥೆಗಳನ್ನು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಭಾರತ ಹೊಂದಿರುವ ಸ್ವಾನಮಾನ ಸಮಕಾಲೀನ ಆರ್ಥಿಕ ಮತ್ತು ಸಾಂಸ್ಟ್ರತಿಕ ಪರಿಸ್ತಿತಿ ದೇತದ ಪರಿವರ್ತನಾತ್ಸಕ ಬದಲಾವಣೆ ಸ್ವಚ್ದ ರಾಜಕೀಯ ಮತ್ತು ಪ್ರಗತಿಯ ಕಾರ್ಯಸೂಚಿ ಪರಾನುಭೂತಿ ಭ್ರಾತೃತ್ವ

ಸಾನ್ವಾದ ಚೈನೀಸ್ ನಗರೀಯಲ್ಲಿ ನಿನ್ನೆ ನಡೆದ ಭವ್ದ ಸಮಾರಂಭದಲ್ಲಿ ಮಾಜಿ ವಿಶ್ವಸುಂದರಿ ಮಾನುಷಿ ಚಿಲ್ಲಾರ್ ಲಿಯೋನ್ಗೆ ವಿಶ್ವಸುಂದರಿ ಕಿರೀಟ ತೊಡಸಿದರು ಥೈಲೆಂಡ್ನ ನಿಕೋಲಿನ್ ಪಿಚ್ಚಪ್ ಲಿಮ್ಸ್ನುಕಾನ್ ರನ್ನರ್ ಅಪ್ ಪ್ರಶಸ್ತಿಗೆ ಭಾಜನರಾದರು

ಈ ದಾಳಿಯಲ್ಲಿ ಮೂವರು ಮೊಲೀಸ್ ಸಿಬ್ಲಂದಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಡಿ ಭದ್ರತಾ ಪಡೆಗಳ ಜಂಟ ತಂಡಗಳು ಈ ಪ್ರದೇಶದಲ್ಲಿ ಶೋಧ ಕಾರ್ಯ ಮುಂದುವರೆಸಿವೆ ಮುಂಬೈ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನದ ಭಯೋತ್ವಾದಕರ ಪಾತ್ರ ಏನೆಂಬುದು ಅಂತಾರಾಷ್ಷೀಯ ಸಮುದಾಯಕ್ಕೆ ತಿಳಿದಿದೆ ಹಾಗಾಗಿ ಈ ವಿಷಯವಾಗಿ ಭಾರತಕ್ಕೆ ಯಾರದ್ದೇ ಸ್ವೀಕೃತಿ ಬೇಕಾಗಿಲ್ಲ ಎಂದು ಸೇನಾ ವರಿಷ್ಠ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ

ಪಾಕಿಸ್ತಾನದ ಹಿತಾಸಕ್ತಿ ದೃಷ್ಟಿಯಿಂದ ಈ ಪ್ರಕರಣ ಪರಿಹರಿಸಿಕೊಳ್ಳುವುದಾಗಿ ಹೇಳಿಕೆ ನೀಡಿದ್ದರು ನವದೆಹಲಿಯಲ್ಲಿ ನಿನ್ನೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜನರಲ್ ಬಿಪಿನ್ ರಾವತ್ ಈ ಕೃತ್ಯ ಯಾರು ಎಸಗಿದ್ದಾರೆ ಎಂಬುದು ಅಂತಾರಾಷ್ಷೀಯ ಸಮುದಾಯಕ್ಕೆ ಗೊತ್ತಿದೆ

ಐಲ್ಲಾಂಡ್ನ ವಿದೇಶಾಂಗ ಸಚಿವ ಗುಡ್ಲಾಗರ್ ಥೋರ್ ಥಾರ್ಡರ್ಸನ್ ನಿನ್ನೆ ನವದೆಹಲಿಯಲ್ಲಿ ವಿದೇಶಾಂಗ ವ್ವವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಅವರನ್ನು ಭೇಟ ಮಾಡಿದರು ಉಭಯ ನಾಯಕರು ದ್ವಿಪಕ್ಷೀಯ ಬಹುಪಕ್ಷೀಯ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಷೀಯ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಐಲ್ಲಾಂಡ್ ಮತ್ತು ಭಾರತದ ನಡುವೆ ವಿಮಾನಗಳ ನೇರ ಸಂಚಾರ ಆರಂಭಿಸಿರುವುದರಿಂದ ಎರಡು ದೇಶಗಳ ನಡುವೆ ವ್ಲಾಪಾರ ಮತ್ತು ಸಾಂಸ್ಕತಿಕ ವಿನಿಮಯಕ್ಕೆ ಉತ್ತೇಜನ ಸಿಗಲಿದೆ ಎಂದು ಉಭಯ ರಾಷ್ಸಗಳ ವಿದೇಶಾಂಗ ಸಚಿವರು ಪ್ರಶಂಸೆ ವ್ಲಕ್ತಪಡಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದ್ದು ಭೂಶಾಖದ ಶಕ್ಕಿ ಮೀನುಗಾರಿಕೆ ಮಾಹಿತಿ ತಂತ್ರಜ್ಞಾನ ದಿಷಧೀಯ ಮತ್ತು ಪ್ರವಾಸೋದ್ಧಮಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಐಲ್ಯಾಂಡ್ ಪ್ರಬಲ ಪಾಲುದಾರಿಕೆ ಹೊಂದುವ ಬಗ್ಗೆ ಸುಷ್ಮಾ ಸ್ವರಾಜ್ ಮತ್ತು ಗುಡ್ಲಾಗರ್ ಥೋರ್ ಥಾರ್ಡರ್ಸನ್ ಮಾತುಕತೆ ನಡೆಸಿದರು ಎಂದು ತಿಳಿಸಿದೆ ಭಾರತದ ಭೇಟಿಯ ಸಂದರ್ಭದಲ್ಲಿ ಐಲ್ಲಾಂಡ್ ಎದೇಶಾಂಗ ಸಚಿವರು ಪ್ರವಾಸೋದ್ಲಮ ಖಾತೆ ರಾಜ್ಲ ಸಚಿವರು ಹಾಗೂ ಇಂಧನ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವರನ್ನೂ ಭೇಟಿ ಮಾಡಿದರು ಎಂಟು ದಿನಗಳ ಭೇಟಿಗಾಗಿ ಶುಕ್ರವಾರ ಭಾರತಕ್ಕೆ ಆಗಮಿಸಿರುವ ಗುಡ್ಲಾಗರ್ ಆಗ್ರಾ ಮತ್ತು ಜೈಪುರ್ಗಳಿಗೂ ಭೇಟಿ ನೀಡಿದ್ದರು

ಈ ಮುನ್ನ ಸಚಿನ್ ತಂಡೂಲ್ಕರ್ ವಿ ವಿ ಎಸ್ ಲಕ್ಷ್ಣ್ ಮತ್ತು ರಾಹುಲ್ ದ್ರಾವಿಡ್ ಈ ಸಾಧನೆ ಮಾಡಿದ್ದಾರೆ